ಸಂಯೋಜಿತ ಸರಕಾರಿ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ಉತ್ತಮ ಆಡಳಿತಕ್ಕೆ ಒತ್ತು ನೀಡಲು ಹಲವು

ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಚೀನಾದ ಸಚಿವ ವ್ವಾಂಗ್ ಯಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ಭಾರತ ಮತ್ತು ಚೀನಾದ ಸಾಂಸ್ಕೃತಿಕ ವಿನಿಮಯ ಸಮಾವೇಶಕ್ಷೆ ಸಂಬಂಧಿಸಿದ ಮೊಟ್ಟ ಮೊದಲ ಸಭೆ

ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಜಿಮ್ ಮ್ಲಾಟಿಸ್ ಅಧಿಕಾರಾವಧಿ ಮುಂದಿನ ಫೆಬ್ರವರಿಗೆ ಅಂತ್ಯ ಅಧ್ಯಕ್ಷ ಡೊನಾಲ್ಡ್

ಗುಜರಾತ್ನ ನರ್ಮದಾ ಜಿಲ್ಲೆಯ ಏಕತಾ ಪ್ರತಿಮೆ ಬಳಿ ನಡೆಯಲಿರುವ ರಾಜ್ಯ ಮೊಲೀಸ್ ಮಹಾನಿರ್ದೇಶಕರ ವಾರ್ಷಿಕ ಅಖಿಲ ಭಾರತ ಸಮ್ಮೇಳನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ನಂತರ ಮೋದಿ ಅವರು ಗಾಂಧಿನಗರ ಸಮೀಪದ ಅದಲಜ್ ಗ್ರಾಮದಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತರ ಸಭೆಯಲ್ಲಿ ಭಾಷಣ ಮಾಡಲಿದ್ದಾರೆ ದೇಶದ ಎಲ್ಲ ರಾಜ್ಗಳ ಮೊಲೀಸ್ ಮಹಾ ನಿರ್ದೇಶಕರು ಸಮಾವೇಶದಲ್ಲಿ ಭಾಗವಹಿಸಲಿದ್ದು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ ರಾಜ್ಯ ಮೊಲೀಸ್ ಮಪಾನಿರ್ದೇಶಕರ ವಾರ್ಷಿಕ ಅಖಿಲ ಭಾರತ ಸಮ್ಮೇಳನವನ್ನು ಗೃಪ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಉದ್ಘಾಟಿಸಿದರು ಈ ಸಮ್ಮೇಳನದಲ್ಲಿ ಐಐ ಸಿಐಡಿ ಸಿಐಐ ಪಾಗೂ ಎಟಿಎಸ್ ತನಿಖಾ ಸಂಸ್ಥೆಗಳು ಸೇರಿದಂತೆ ಸರ್ಕಾರದ ಎಲ್ಲ ಭದ್ರತಾ ಸಂಸ್ಥೆಗಳ ಮುಖ್ಯಸ್ಥರು ಪಾಲ್ಗೊಳ್ಳಲಿದ್ದಾರೆ ಜಮ್ಮ ಕಾಶ್ಮೀರದಲ್ಲಿನ ಭಯೋತ್ಪಾದನೆ ಗಡಿಯಾಚೆಯಿಂದ ನಡೆಯುತ್ತಿರುವ ದಾಳಿ ಯುವಜನತೆಯ ಪಾದಿ ತಪ್ಪಿಸುತ್ತಿರುವ ಪ್ರಯತ್ನಗಳನ್ನು ವಿಫಲಗೊಳಿಸುವುದು ಈ ವಾರ್ಷಿಕ ಸಮ್ಮೇಳನದ ಪ್ರಮುಖ ವಿಷಯವಾಗಿದೆ

ನವದೆಪಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರು ಹೊಸ ಯೋಜನೆಗೆ ಚಾಲನೆ ನೀಡಿದರು ಉತ್ತಮ ಅಡಳಿತಕ್ಕೆ ಸ್ಪರ್ಧಾತ್ಮಕ ನಾಗರಿಕ ಸೇವಾ ಪರೀಕ್ಷೆ ಯೋಜನೆಯಡಿ ಪಲವಾರು ತರಬೇತಿ ಕಾರ್ಯಕ್ರಮಗಳನ್ನು ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಇದೇ ಸಂದರ್ಭದಲ್ಲಿ ಆಡಳಿತಾತ್ಮಕ ಕಾನೂನು ಕುರಿತ ಹೊಸ ಕೋರ್ಸ್ವೊಂದಕ್ಕೆ ಡಾ ಜಿತೇಂದ್ರ ಸಿಂಗ್ ಪಸಿರು ನಿಶಾನೆ ತೋರಿದರು ಈ ಹೊಸ ಕೋರ್ಸ್ ಅನ್ನು ಬೆಂಗಳೂರಿನ ರಾಷ್ಟೀಯ ಕಾನೂನು ವಿಶ್ವವಿದ್ಯಾಲಯದ ಸಪಭಾಗಿತ್ವದೊಂದಿಗೆ ಸಿದ್ಧಪಡಿಸಲಾಗಿದೆ

ಆನ್ಲೈನ್ ವಹಿವಾಟು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹೊಸ ನೀತಿಯನ್ನು ಜಾರಿಗೆ ತರಲು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಕರಡು ಸಿದ್ಧಪಡಿಸಿದೆ ಈ ಕುರಿತು ನವದೆಪಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೈಗಾರಿಕಾ ನೀತಿ ಮತ್ತು ಪ್ರಚಾರ ಇಲಾಖೆಯ ಕಾರ್ಯದರ್ಶಿ ರಮೇಶ್ ಅಭಿಷೇಕ್ ಮಾಹಿತಿ ನೀಡಿದ್ದಾರೆ ಈ ಕ್ಷೇತ್ರದ ವಹಿವಾಟಗೆ ನೀತಿ ರೂಪಿಸುವ ಕುರಿತು ಕಾರ್ಯದರ್ಶಿ ಮಟ್ಟದ ಸಮಿತಿಯೊಂದನ್ನು ರಚಿಸಲಾಗಿದೆ ಇ ಕಾಮರ್ಸ್ ಕುರಿತು ಕೆಲವು ಆತಂಕಗಳು ಎದುರಾದ ಒನ್ನೆಲೆಯಲ್ಲಿ ಈ ತ್ರಮ ಕೈಗೊಳ್ಳಲಾಗಿದೆ ಎಂದರು ವಾಣಿಜ್ಯ ಇಲಾಖೆಯು ಹೊಸ ನೀತಿ ರೂಪಿಸಿದ್ದು ಇದಕ್ಕೆ ತಜ್ಜರ ಹಾಗೂ ಸಂಬಂಧಪಟ್ಟವರ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗಿದೆ ವಿಶ್ವ ವ್ಯಾಪಾರ ಸಂಸ್ಥೆಯ ನೀತಿ ನಿಯಮಗಳಿಗೆ ಮೂರಕವಾಗಿ ಹೊಸ ನೀತಿಯನ್ನು ಜಾರಿಗೆ ತರಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಸಿಂಗಲ್ ಸ್ಲಾಬ್ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕುರಿತು ಹೇಳಿಕೆ ನೀಡಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಕೇಂದ್ರ ಪಣಕಾಸು ಸಚಿವ ಅರುಣ್ ಜೇಟ್ಲ ತಿರುಗೇಟು ನೀಡಿದ್ದಾರೆ ಸಾಮಾನ್ಯ ನಾಗರಿಕರ ಬಳಸುವ ವಸ್ತುಗಳ ಮಾದರಿಯಲ್ಲಿಯೇ ಲಕ್ಸುರಿ ಪಾಗೂ ಐಷಾರಾಮಿ ವಸ್ತುಗಳಿಗೆ ತೆರಿಗೆ ವಿಧಿಸಲು ಸಾಧ್ಯವಿಲ್ಲ ಎಂದು ಜೇಟ್ಲ ಹೇಳಿದ್ದಾರೆ

ಪಶ್ಚಿಮ ಬಂಗಾಳದಲ್ಲಿ ಚೀಟಿ ವ್ಯವಹಾರ ಪಗರಣಕ್ಕೆ ಸಂಬಂಧಿಸಿದಂತೆ ಹಿರಿಯ ಪತ್ರಕರ್ತ ಸುಮನ್ ಚಟ್ಟೋಪಾಧ್ಯಾಯ ಅವರನ್ನು ಸಿಐ ಅಧಿಕಾರಿಗಳು ಬಂಧಿಸಿದ್ದಾರೆ ಬೇನಾಮಿ ಕಂಪನಿಗಳಿಂದ ವಸೂಲಾದ ಪಣವನ್ನು ಚಟ್ಟೋಪಾಧ್ಯಾಯ ಖಾತೆಗೆ ಜಮೆ ಮಾಡಲಾಗಿತ್ತು ಎಂದು ಆರೋಪಿಸಲಾಗಿದೆ ಅಲ್ಲದೇ ಚಟ್ಟೋಪಾಧ್ಯಾಯ ನಿರ್ದೇಶಕರಾಗಿದ್ದ ಮೀಡಿಯಾ ಸಂಸ್ಥೆಯಲ್ಲಿ ಠೇವಣಿ ಇಡಲಾಗಿತ್ತು ಎಂದು ಸಿಬಿಐ ಅಧಿಕಾರಿಗಳು ತಿಳಿಸಿದ್ದಾರೆ ಸುಮನ್ ಚಟ್ಟೋಪಾಧ್ಯಾಯ ಇ ಸಮಯ್ ದೈನಿಕದ ಸಂಪಾದಕರಾಗಿದ್ದಾರೆ ಸುಮನ್ ಚಟ್ಟೋಪಾಧ್ಯಾಯ ಅವರನ್ನು ಇಂದು ಭುವನೇಶ್ವರದಲ್ಲಿರುವ ಮುಖ್ಯ ಜ್ಕುಡಿಷಿಯಲ್ ಮ್ಯಾಜಿಸ್ಟೇಟ್ ಮುಂದೆ ಪಾಜರುಪಡಿಸಲಾಗುವುದು ಎಂದು ಸಿಬಿಐ ಅಧಿಕಾರಿಗಳು ತಿಳಿಸಿದ್ದಾರೆ ಗೋವಾ ಮುಖ್ಯಮಂತ್ರಿ ಮನೋಪರ್ ಪರಿಕ್ಕರ್ ಅವರು ಪಣಜಿಯ ತಮ್ಮ ನಿವಾಸದಲ್ಲಿಯೇ ನಿನ್ನೆ ಸಚಿವ ಸಂಮಟ ಸಭೆ ನಡೆಸಿದರು ಸುಮಾರು ಎರಡು ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಸಂಮಟದ ಎಲ್ಲ ಸಚಿವರು ಭಾಗವಹಿಸಿದ್ದರು ಸಂಮಟ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ವಿಜಯ್ ಸರ್ದೇಸಾಯಿ ರಾಜ್ಯದಲ್ಲಿ ಮತ್ತೆ ಗಣಿಗಾರಿಕೆ ಅನುಮತಿ ನೀಡುವ ಕುರಿತು ಜಿಂತನೆ ನಡೆಸಲಾಗಿದೆ ಅಲ್ಲದೇ ರಸ್ತೆ ಮತ್ತು ಮೂಲ ಸೌಕರ್ಯ ಅಭಿವೃದ್ದಿಗೆ ಒತ್ತು ನೀಡುವ ಯೋಜನೆಗಳನ್ನು ಆರಂಭಿಸಲು ನಿರ್ಧರಿಸಲಾಯಿತು ಎಂದರು

ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಮತ್ತು ಚೀನಾದ ಸಚಿವ ವ್ಯಾಂಗ್ ಯಿ ಅಧ್ಯಕ್ಷತೆಯಲ್ಲಿ ಈ ಸಮಾವೇಶ ನಡೆಯಲಿದೆ ಚೀನಾದ ಕಿಂಗಾಡೊದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಲಿ ಜಿನ್ಪಿಂಗ್ ಮಾತುಕತೆ ನಡೆಸಿದ ಸಂದರ್ಭ ಇಂಥ ಸಮಾವೇಶವೊಂದನ್ನು ಆಯೋಜಿಸುವ ಕುರಿತು ನಿರ್ಣಯ ಕೈಗೊಂಡಿದ್ದರು ಅದರಂತೆ ಈಗ ಸಮಾವೇಶದ ಕುರಿತು ಮೊಟ್ಟ ಮೊದಲ ಚರ್ಚೆ ಇಂದು ನಡೆಯಲಿದೆ ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ಸಪಕಾರ ಸಂಬಂಧ ವೃದ್ಧಿಸಲು ನಾಗರಿಕರ ನಡುವಿನ ಮಾಹಿತಿ ವಿನಿಮಯ ಅಗತ್ಯ ಅಲ್ಲದೇ ಸಾಂಸ್ವತಿಕ ವಿನಿಮಯ ಕಾರ್ಯತ್ರಮಗಳನ್ನು ನಿರಂತರವಾಗಿ ಪಮ್ಮಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಉಭಯ ನಾಯಕರು ಪ್ರತಿಪಾದಿಸಿದ್ದರು ಪ್ರವಾಸೋದ್ಯಮ ಕಲೆ ಸಿನಿಮಾ ಮಾಧ್ಯಮ ಸಂಸ್ಟತಿ ಯೋಗ ಸಾಂಪ್ರದಾಯಿಕ ಭಾರತೀಯ ಔಷಧ ಕ್ರೀಡೆ ಆಯುರ್ವೇದ ಮತ್ತು ಯುವ ಕ್ಷೇತ್ತಕ್ಕೆ ಸಂಬಂಧಿಸಿದಂತೆ ಮಾಹಿತಿ ವಿನಿಮಯ ಅಗತ್ಯ ಈ ಹಿನ್ನೆಲೆಯಲ್ಲಿ ಕೆಲವು ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಪಾಕುವ ಸಾಧ್ಯತೆ ಇದೆ ವ್ಯಾಂಗ್ ಯಿ ಅವರು ನಾಲ್ಕು ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ರಾತ್ರಿ ನವದೆಪಲಿಗೆ ಆಗಮಿಸಿದ್ದರು ಕರ್ನಾಟಕದಲ್ಲಿ ಭಾರಿ ಬರ ಪರಿಸ್ಥಿತಿ ಎದುರಾಗಿದ್ದು ಈ ಹಿನ್ನೆಲೆಯಲ್ಲಿ ಪರಿಹಾರಕ್ಕಾಗಿ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಕೇಂದ್ರ ಸರಕಾರಕ್ಕೆ ರಾಜ್ಯ ಸರಕಾರ ಮನವಿ ಮಾಡಿದೆ ಈ ಕುರಿತು ಕೇಂದ್ರ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಅವರಿಗೆ ಪತ್ರ ಬರೆದಿರುವ ಕಂದಾಯ ಸಚಿವ ಆರ್

ದೇಶಪಾಂಡೆ ವಿಪತ್ತು ಪರಿಹಾರ ನಿಧಿಯಡಿ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಮನವಿ ಮಾಡಿದ್ಲಾರೆ

ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಅನುದಾನ ಅಗತ್ತ ಎಂದು ಸಚಿವರು ಪತ್ರದಲ್ಲಿ ವಿವರಿಸಿದ್ದಾರೆ

ಈ ಕುರಿತು ಟ್ವೀಟ್ ಮಾಡಿರುವ ಟ್ರಂಪ್ ಜನರಲ್ ಮ್ಯಾಟಿಸ್ ಅವರ ಸೇವೆಯಿಂದ ಅಮೆರಿಕ ಪಲವಾರು ಮಪತ್ವದ ಯೋಜನೆಗಳನ್ನು ಕೈಗೊಳ್ಳುವಲ್ಲಿ ಯಶಸ್ವಿಯಾಯಿತು

ಸಿರಿಯಾದಿಂದ ಅಮೆರಿಕ ಸೇನೆಯನ್ನು ಒಂದಕ್ಕೆ ಕರೆಸಿಕೊಳ್ಳುವ ನಿರ್ಧಾರ ಕ್ಟೆಗೊಂಡ ಬೆನ್ನಲ್ಲೇ ಜನರಲ್ ಮ್ಯಾಟಿಸ್ ನಿವೃತ್ತಿ ನಿರ್ಧಾರ ಹೊರಬಿದ್ದಿದೆ ಇದೇ ವೇಳೆ ತಮ್ಮ ರಾಜೀನಾಮೆ ಪತ್ರವನ್ನು ಜನರಲ್ ಮ್ಯಾಟಿಸ್ ಸಲ್ಲಿಸಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ಭಿನ್ನಾಭಿಪ್ರಾಯವೇ ತಮ್ಮ ನಿವೃತ್ತಿಗೆ ಕಾರಣ ಎಂದು ಮ್ಯಾಟಿಸ್ ಸುಳಿವು ನೀಡಿದ್ದಾರೆ ಹರ್ಷವರ್ಧನ್ ಶ್ರಿಂಗ್ಲಾ ಅವರನ್ನು ಅಮೆರಿಕ ದೇಶದ ಭಾರತ ರಾಯಭಾರಿಯಾಗಿ ನೇಮಿಸಲಾಗಿದೆ

ರಾಷ್ಷೀಯ ರಾಜ್ಯ ಹಾಗೂ ಜಿಲ್ಲಾ ಮಟ್ಟಗಳಲ್ಲಿ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗಗಳ ರಚನೆಗೆ ಈ ಮಸೂದೆ ಅನುವು ಮಾಡಿಕೊಡಲಿದೆ ಜಿಲ್ಲಾ ಆಯೋಗಗಳು ಒಂದು ಕೋಟಿ ರೂಪಾಯಿವರೆಗಿನ ದೂರುಗಳನ್ನು ಕೈಗೆತ್ತಿಕೊಳ್ಳಲಿದೆ

ಈ ಮೊತ್ತಕ್ಕೂ ಮೀರಿದ ದೂರುಗಳನ್ನು ರಾಷ್ಟೀಯ ಆಯೋಗ ವಿಚಾರಣೆ ನಡೆಸಲಿದೆ ಆಪಾರ ಕಲಬೆರಕೆ ಮಾಡುವವರಿಗೆ ಕಠಿಣ ಶಿನಕ್ಷೆ ವಿಧಿಸುವ ಅಂಶವನ್ನೂ ಮಸೂದೆ ಒಳಗೊಂಡಿದೆ

ರಾಮನ್ ಅವರನ್ನು ನೇಮಿಸಲಾಗಿದೆ ಸದ್ಯ ಬೆಂಗಾಲ್ ತಂಡದ ಕೋಚ್ ಆಗಿದ್ದ ರಾಮನ್ ಅವರನ್ನು ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ಆಗಿ ನೇಮಿಸಲಾಗಿದೆ ಎಂದು ಬಿಸಿಸಿಐ ಮೂಲಗಳನ್ನು ಉಲ್ಲೇಖಿಸಿ ಪಿಟಿಐ ಸುದ್ದಿ ಸಂಸ್ಥೆ ವರದಿ ಮಾಡಿದೆ

ರಾಮನ್ ಪರವಾಗಿ ಬಿಸಿಸಿಐ ಒಲವು ತೋರಿದೆ

ಅಲ್ಲದೇ ತಮಿಳುನಾಡು ಭಾರತ ಕಿರಿಯರ ತಂಡ ಕೋಜ್ ಆಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ